ಆರ್ಥಿಕತೆಯನ್ನು ಉತ್ತೇಜಿಸಲು ಸರಕು ಸಾಗಣೆಗೆ ರೈಲ್ವೆಯಿಂದ ಹೆಜ್ಜಿನ ಪ್ರೋತ್ಸಾಪಕ ಕ್ರಮಗಳು

ಕಾಶ್ಮೀರ ಕುರಿತಂತೆ ಅಂತಾರಾಷ್ಟೀಯ ಸಮುದಾಯದ ಬೆಂಬಲ ಪಡೆಯುವಲ್ಲಿ ಇಸ್ಲಾಮಾಬಾದ್ ವಿಫಲ ಪಾಕಿಸ್ತಾನದ ಒಳಾಡಳಿತ ಸಚಿವ ಇಜಾಜ್ ಅಹ್ನದ್ ಷಾ ಹೇಳಿಕೆ

ಅವರು ರಾಂಚಿಯಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯನ್ನು ಉದ್ಲೇಶಿಸಿ ಮಾತನಾಡಿ ಈ ನಿಟ್ಲಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದ್ರಢ ಹೆಚ್ಚೆಗಳನ್ನು ಇಡಲಾಗುವುದು ಎಂದು ಭರವಸೆ ನೀಡಿದರು ತಾವು ಕಾನೂನಿಗಿಂತ ದೊಡ್ಡವರು ನ್ಯಾಯಾಲಯಗಳಿಗಿಂತ ದೊಡ್ಡವರು ಎಂದು ಭಾವಿಸಿದ್ದವರು ಈಗ ಜಾಮೀನಿಗಾಗಿ ನ್ಯಾಯಾಲಯಗಳ ಮೊರೆ ಹೋಗುತ್ತಿದ್ದಾರೆ ಎಂದು ನರೇಂದ್ರ ಮೋದಿ ಹೇಳಿದರು ಅಭಿವ್ಯದ್ದಿ ನಮ್ನ ವಾಗ್ದಾನ ಮತ್ತು ಬದ್ದತೆಯಾಗಿದ್ದು ಅಭಿವ್ಯದ್ದಿಯಲ್ಲಿ ದೇಶ ಒಂದೆಂದೂ ಇಷ್ಲೊಂದು ವೇಗವಾಗಿ ಮುನ್ನಡೆದಿಲ್ಲ ಎಂದು ಅವರು ಹೇಳಿದರು ಬಿಜೆಪಿ ನೇತ್ಪತ್ತದ ಎನ್ಡಿಎ ಸರ್ಕಾರ ಕಾಮ್ದಾರ್ ಮತ್ತು ದಮ್ದಾರ್ ಅಂದರೆ ಕಾರ್ಯಪರ ಪಾಗೂ ಬಲಿಷ್ಠವಾದದ್ದು ಎಂದು ಪ್ರಧಾನ ಮಂತ್ರಿ ಬಣ್ಣಿಸಿದರು

ಇದಲ್ಲದೇ ವ್ಯಾಪಾರಸ್ತರಿಗಾಗಿ ಮಹತ್ವದ ಪಿಂಚಣಿ ಯೋಜನೆಯಾದ ಪ್ರಧಾನ ಮಂತ್ರಿ ಲಘು ವ್ಯಾಪಾರಿ ಮಾನ್ಧನ್ ಯೋಜನೆಗೆ ಸಹ ನರೇಂದ್ರ ಮೋದಿ ಚಾಲನೆ ನೀಡಿದರು ಇಷ್ಲೇ ಅಲ್ಲದೇ ಸ್ವಉದ್ಯೋಗಿಗಳಿಗಾಗಿ ಸ್ವರೋಜ್ಗಾರ್ ಪಿಂಚಣಿ ಯೋಜನೆಯನ್ನು ಸಪ ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಆರಂಭಗೊಳಿಸಿದರು ದೇಶದಲ್ಲೇ ಮೊಟ್ಟಮೊದಲನೆ ಕಾಗದರಹಿತ ವಿಧಾನಸಭೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಜಾರ್ಖಂಡ್ ವಿಧಾನಸಭಾ ಕಟ್ಟಡ ಸಂಕೀರ್ಣವನ್ನು ಪ್ರಧಾನ ಮಂತ್ರಿ ಉದ್ಘಾಟಿಸಿದರು ಬಾಂಗ್ಲಾದೇಶ ನೇಪಾಳ ಹಾಗೂ ಈಶಾನ್ಯ ಪ್ರದೇಶವನ್ನು ಸಂಪರ್ಕಿಸುವ ಸಾಹಿಬ್ಗಂಜ್ನ ಬಹುವಿಧ ಸರಕು ರವಾನೆ ಟ್ರರ್ಮಿನಲ್ ಅನ್ನು ಸಹ ಪ್ರಧಾನ ಮಂತ್ರಿ ಉದ್ಘಾಟಿಸಿದರು

ಸರಕು ಸಾಗಣೆ ದರದಲ್ಲಿ ಪರಿಷ್ಠರಣೆ ಮಾಡಲು ನಿರ್ಧರಿಸಲಾಗಿದ್ದು

ಇದು ಸಣ್ಣ ಪ್ರಮಾಣದ ಸರಕುಗಳ ರವಾನೆಯನ್ನು ಉತ್ತೇಜಿಸುವ ಹಾಗೂ ಸಿಮೆಂಟ್ ಉಕ್ಕು ಆಹಾರ ಧಾನ್ಯಗಳು ಮತ್ತು ರಸಗೊಬ್ಬರಗಳ ರವಾನೆಗೆ ನೆರವಾಗುವ ಸಂಭವವಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಶ್ವಿಡ್ಜರ್ಲ್ಯಾಂಡ್ನ ಬರ್ನ್ನಲ್ಲಿ ನಿನ್ನೆ ರಾತ್ರಿ ಭಾರತೀಯ ಸಮುದಾಯ ಹಾಗೂ ಸ್ನೇಹಿತರ ಬಳಗವನ್ನು ಉದ್ದೇಶಿಸಿ ಮಾತನಾಡಿದರು ರಾಜಕೀಯ ಸಾಂಸ್ನತಿಕ ಹಾಗೂ ವ್ಯಾವಾರ ಸಂಬಂಧಗಳ ವೃದ್ಧಿಗಾಗಿ ಕೈಗೊಂಡಿರುವ ಮೂರು ದೇಶಗಳ ಪ್ರವಾಸದ ಭಾಗವಾಗಿ ಅವರು ಸ್ವಿಡ್ವರ್ಲ್ಯಾಂಡ್ಗೆ ಭೇಟಿ ನೀಡಿದ್ದಾರೆ ಆವಿಷ್ಕಾರ ಕ್ಷೇತ್ರದಲ್ಲಿ ಜಗತ್ತಿನ ಮುಂಚೂಣಿ ದೇಶ ಎನಿಸಿರುವ ಸ್ವಿಡ್ಜರ್ಲ್ಕಾಂಡ್ನೊಂದಿಗೆ ಹೆಚ್ಚಿನ ಬಾಂಧವ್ಯ ಹೊಂದುವುದಕ್ಕೆ ರಾಷ್ಟವತಿ ಅವರು ಮಪತ್ವ ನೀಡಿದ್ದಾರೆ ಪ್ಯಾರಿಸ್ ಒಡಂಬಡಿಕೆ ಅನುಸಾರ ತನ್ನ ಬದ್ಧತೆಗಳನ್ನು ಈಡೇರಿಸುವ ನಿಟ್ಟನಲ್ಲಿ ಭಾರತ ಸಾಗಿದ್ದು ಜಗತ್ತಿನಲ್ಲೆಡೆ ಸೌರ ಇಂಧನ ವಲಯವನ್ನು ಉತ್ತೇಜಿಸಲು ಅಂತಾರಾಷ್ಟೀಯ ಸೌರಮೈತ್ರಿಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸಿದೆ ಎಂದು ರಾಷ್ಟಪತಿ ತಿಳಿಸಿದರು ನವೋದ್ಯಮ ಪಾಗೂ ಕುಶಲ ಪರಿಪಾರ ಕ್ಷೇತ್ರಗಳಲ್ಲಿ ಭಾರತ ಹೊಸಹೊಸ ಸಾಧನೆಗಳನ್ನು ಮಾಡುತ್ತಿದೆ

ಬಾಲಿವುಡ್ ಸ್ವಿಡ್ಜರ್ಲ್ಕಾಂಡ್ ಅನ್ನು ಭಾರತದ ಮೂಲೆಮೂಲೆಗೆ ಕೊಂಡ್ಕೊಯ್ದುದಿದ್ದು ಭಾರತದ ಚಲನ ಚಿತ್ರಗಳ ದೃಶ್ಯಗಳು ಶ್ವಿಡ್ವರ್ಲ್ಕಾಂಡ್ನ ಭೌಗೋಳಿಕ ಚಿತ್ರವನ್ನು ಗೋಗಲ್ಮ್ಯಾಪ್ನಷ್ಟೇ ಪರಿಣಾಮಕಾರಿಯಾಗಿ ಬಿಂಬಿಸುತ್ತಿವೆ ಎಂದು ಲಘು ಹಾಸ್ಯದ ದಾಟಿಯಲ್ಲಿ ರಾಷ್ಟಪತಿ ನುಡಿದರು

ಟಿವಿ ವಾಹಿನಿವೊಂದಕ್ಕೆ ಸಂದರ್ಶನ ನೀಡಿದ ಇಜಾಜ್ ಅಹ್ಮದ್ ಷಾ ಅಂತಾರಾಷ್ಟೀಯ ಸಮುದಾಯ ಪಾಕಿಸ್ತಾನಕ್ಕಿಂತ ಪೆಚ್ಚಾಗಿ ಭಾರತವನ್ನು ನಂಬುತ್ತಿದೆ ಎಂದು ಪೇಳಿದ್ದಾರೆ ಪಾಕಿಸ್ಥಾನದ ಆಡಳಿತಶಾಹಿ ದೇಶವನ್ನು ಧ್ವಂಸ ಮಾಡಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಇಮ್ರಾನ್ ಬಾನ್ ಸರ್ಕಾರ ಪಫೀದ್ ಸಯೀದ್ನ ಜಮಾತ್ ಉದ್ ದಾವ ಪಾಗೂ ಮಸೂದ್ ಅಜರ್ನ ಜೈಷ್ ಎ ಮೊಪಮ್ನಂತಹ ನಿಷೇಧಿತ ಸಂಘಟನೆಗಳನ್ನು ಮುಖ್ಯವಾಹಿನಿಗೆ ತರಲಿದೆ ಎಂದು ಸಹ ಅಲ್ಲಿನ ಒಳಾಡಳಿತ ಸಚಿವರು ತಿಳಿಸಿದ್ದಾರೆ ಮಹಿಳಾ ಸೈನಿಕರನ್ನು ಮೊದಲ ಬಾರಿಗೆ ಯುದ್ದೇತರ ವಿಭಾಗಗಳಲ್ಲಿ ಸೇರಿಸಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಲಕ್ನೋ ಪಾಗೂ ಶಿಲ್ಲಾಂಗ್ನಲ್ಲಿ ವಿವಿಧ ದಂಡುಪ್ರದೇಶಗಳಲ್ಲಿ ಈ ರ್ಕಾಲಿಗಳನ್ನು ನಡೆಸಲಾಯಿತು

ಶಿಲಾಂಗ್ನಲ್ಲಿ ನಡೆದ ಎರಡು ದಿನಗಳ ರ್ಕಾಲಿಯಲ್ಲಿ ಪಶ್ಚಿಮ ಬಂಗಾಳ ಒಡಿಶಾ ಪಾಗೂ ಸಿಕ್ಕಿಂನ ಮಹಿಳಾ ಅಭ್ಯರ್ಥಿಗಳು ಈ ರ್ಕಾಲಿಯಲ್ಲಿ ಭಾಗವಹಿಸಿದ್ದರು ಉತ್ತರಪ್ರದೇಶ ಪಾಗೂ ಉತ್ತರಖಂಡದ ಮಹಿಳಾ ಅಭ್ಯರ್ಥಿಗಳು ಲಕ್ನೋನಲ್ಲಿ ನಡೆದ ರ್ಕಾಲಿಯಲ್ಲಿ ಭಾಗವಹಿಸಿದ್ದರು

ಈ ತಿಂಗಳ ಮನ್ ಕಿ ಬಾತ್ಗೆ ತಮ್ಮ ಒಳನೋಟದ ಚಿಂತನೆಗಳನ್ನು ಪಂಚಿಕೊಳ್ಳುವಂತೆ ದೇಶದ ಜನಶೆಗೆ ಪ್ರಧಾನ ಮಂತ್ರಿ ಮನವಿ ಮಾಡಿದ್ದಾರೆ ಮೈ ಗೌ ಓಪನ್ ಫೋರಂ ಅಥವಾ ನಮೋ ಆಪ್ನಲ್ಲಿ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತೆ ಅವರು ಜನತೆಗೆ ಆಮಂತ್ರಣ ನೀಡಿದ್ದಾರೆ

ಎನ್ಡಿಆರ್ಎಫ್ ಇತರ ರಕ್ಷಣಾ ಸಂಸ್ಥೆಗಳು ಶೋಧನಾ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ ಮುಖ್ಯಮಂತ್ರಿ ಕಮಲ್ನಾಥ್ ಘಟನೆಯ ಬಗ್ಗೆ ವಿಶಾದ ವ್ಯಕ್ತಪಡಿಸಿದ್ದು ಮ್ಕಾಜಿಸ್ಟೀಯಲ್ ತನಿಖೆಗೆ ಆದೇಶಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕಾಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ ಮೃತರ ಕುಟುಂಬಗಳಿಗೆ ನಾಲ್ಕು ಲಕ್ಷ ರೂಪಾಯಿಗಳ ಪರಿಪಾರವನ್ನು ಪ್ರಕಟಿಸಲಾಗಿದೆ

ಸುರು್ತು ಭಾರತ ಮತ್ತು ಆಫ್ರಿಕಾ ಎರಡು ದಿನಗಳ ಮಧ್ಯಕಾಲೀನ ಸಮೀಕ್ಷಾ ಸಭೆಯಲ್ಲಿ ಸಾಗರ ಭದ್ರತೆ ಪವಾಮಾನ ಬದಲಾವಣೆ ಸಂಪರ್ಕ ಹಾಗೂ ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ಪಲವಾರು ವಿಷಯಗಳಲ್ಲಿ ಸಹಕಾರದ ಯೋಜನೆಗಳ ಪರಾಮರ್ಶೆ ನಡೆಸಿವೆ

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪ್ರತಿನಿಧಿಗಳು ಹಾಗೂ ಆಫ್ರಿಕನ್ ಸಂಘದ ನಿಯೋಗ ಮತ್ತು ಆಫ್ರಿಕನ್ ರಾಜತಾಂತ್ರಿಕ ವ್ಯವಸ್ಥೆಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಸೌರ ಇಂಧನ ಡಿಜಿಟಲ್ ತಂತ್ರಜ್ಞಾನ ಸಾಂಪ್ರದಾಯಿಕ ಔಷಧ ಪದ್ಧತಿಯಂತಹ ಇನ್ನಿತರೆ ನೂತನ ಕ್ಷೇತ್ರಗಳಲ್ಲಿ ಸಹಕಾರ ಕುರಿತು ಉಭಯ ರಾಷ್ಟಗಳು ಸಮಾಲೋಚನೆ ನಡೆಸಿದವು

ಪಾಕಿಸ್ತಾನದಿಂದ ಎದುರಾಗುತ್ತಿರುವ ಗಡಿಯಾಚೆಗಿನ ಭಯೋತ್ಪಾದನೆ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ ಭಾರತದ ಓರಿಯ ರಾಜತಾಂತ್ರಿಕ ವಿಜಯ್ ಠಾಕೂರ್ ಸಿಂಗ್ ಜಿನೀವಾದಲ್ಲಿ ನಿನ್ನೆ ವಿಶ್ವಸಂಸ್ಥೆಯ ಮಾನವ ಪಕ್ಕುಗಳ ಮುಖ್ಯಸ್ಥ ಮಿಶೆಲ್ ಬ್ಡಾಚೆಲೆಟ್ ಅವರನ್ನು ಭೇಟಿಯಾಗಿ ಗಡಿಯಾಚೆಗಿನ ಭಯೋತ್ಪಾದನೆಯಿಂದ ಎದುರಾಗಿರುವ ಬೆದರಿಕೆ ಬಗ್ಗೆ ಅವರಿಗೆ ಭಾರತದ ಆತಂಕವನ್ನು ತಿಳಿಸಿದರು